ಮುಖ್ಯ ಚುನಾವಣಾ ಆಯುಕ್ತ ಒ

ರಾವತ್ ಅವರೊಂದಿಗೆ ಚುನಾವಣಾ ಆಯುಕರುಗಳಾದ ಸುನೀಲ್ ಅರೋರಾ ಹಾಗೂ ಅಶೋಕ್ ಲವಾಸಾ ಇಂದು ಪೊಲೀಸ್ ನೋಡಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ

ಚುನಾವಣಾ ಆಯೋಗದ ಪೂರ್ಣ ಪೀಠ ಆದಾಯ ತೆರಿಗೆ ಅಬಕಾರಿ ಪಾಗೂ ಜಾರಿ ನಿರ್ದೇಶನಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಸಾರಿಗೆ ರೈಲ್ವೆ ವಿಮಾನ ನಿಲ್ದಾಣ ಪ್ರಾಧಿಕಾರದೊಂದಿಗೂ ಮಾತುಕತೆ ನಡೆಸಲಿದೆ ವಿಧಾನಸಭಾ ಚುನಾವಣೆ ನಡೆಯಲಿರುವ ಛತ್ತೀಸ್ಗಡದಲ್ಲಿ ಮಾದರಿ ನೀತಿ ಸಂಹಿತೆಯಡಿ ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ಷೇಪಾರ್ಹ ಅಂಶಗಳನ್ನು ತಡೆಯಲು ರಾಜಕೀಯ ಪಕ್ಷಗಳು ಹಾಗೂ ಗುಂಪುಗಳ ಸಾಮಾಜಿಕ ಮಾಧ್ಯಮ ಹೋಸ್ಗೆಗಳ ಮೇಲೆ ಚುನಾವಣಾ ಆಯೋಗ ಕಠಿಣ ನಿಗಾ ವಹಿಸಿದೆ ಚುನಾವಣಾ ಪ್ರಚಾರಕ್ಷೆ ಸಂಬಂಧಿಸಿದ ಎಲ್ಲಾ ಕಾನೂಸುಗಳು ನಿಬಂಧನೆಗಳು ಹಾಗೂ ನಿಯಮಗಳು ಮಾಧ್ಯಮಗಳಿಗೆ ಅಸ್ಸಯವಾಗುವಂತೆ ಸಾಮಾಜಿಕ ಮಾಧ್ಯಮಗಳಗೂ ಅನ್ವಯವಾಗಲಿವೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸುಬ್ರತ್ ಸಾಹು ಹೇಳಿದ್ದಾರೆ

ಮಾಧ್ಯಮ ದ್ಯಢೀಕರಣ ಹಾಗೂ ನಿಗಾ ಸಮಿತಿಯ ಮೂಲಕ ಸಾಮಾಜಕ ಮಾಧ್ಯಮಗಳ ಮೇಲೆ ನಿಗಾ ಇರಿಸಲಾಗುವುದು ಎಂದು ಮುಖ್ಯ ಚುನಾವಣಾಧಿಕಾರಿ ತಿಳಿಸಿದ್ದಾರೆ

ಸಂವಿಧಾನಿಕ ನ್ಯಾಯಪೀಠದ ತೀರ್ಷಿನ ಮರುಪರಿಶೀಲನೆ ಕುರಿತ ತಮ್ಮ ಮನವಿಯನ್ನು ತೀಪ್ರದಲ್ಲೇ ಕೈಗತ್ತಿಕೊಂಡು ತ್ವರಿತವಾಗಿ ವಿಚಾರಣೆ ನಡೆಸಬೇಕು ಎಂದು ನ್ನಾಯವಾದಿ ಮ್ಲಾಥ್ಲೂಸ್ ಜೀ ನೆಡುಂಪರ ಮಾಡಿದ್ದ ಮನವಿಯನ್ನು ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿ ಎಸ್

ಖೌಲ್ ಅವರಿದ್ದ ಪೀಠ ಪರಿಗಣಿಸಿದೆ

ಆದರೆ ನ್ಯಾಯಮೂರ್ತಿ ಇಂದು ಮಲ್ಡೋತ್ರ ಶಬರಿಮಲೆ ಪ್ರಕರಣದಲ್ಲಿ ಭಿನ್ನಮತದ ತೀರ್ಮ ಬರೆದಿದ್ದು ಧಾರ್ಮಿಕ ವಿಷಯಗಳಲ್ಲಿ ವೈಚಾರಿಕ ಆಲೋಚನೆಗಳನ್ನು ಮೇಳ್ಳೆಸಬಾರದು ಎಂದು ಹೇಳಿದ್ದರು ಗೋವಾದಲ್ಲಿ ನಿರ್ದಿಷ್ಟವಾಗಿ ಮೀನು ಸೇರಿದಂತೆ ಆಹಾರ ಕಲಬೆರಕೆಗೆ ಸಂಬಂಧಿಸಿದ ಭೀತಿಗಳನ್ನು ನಿವಾರಿಸಲು ವಿಶ್ವದರ್ಜೆಯ ಆಹಾರ ಪರೀಕ್ಸಾ ಪ್ರಯೋಗಾಲಯ ಸ್ವಾಪಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ

ಗೋವಾದ ಜನರಿಗೆ ಅತ್ಯುತ್ತಮ ಗುಣಮಟ್ಲದ ಆಹಾರ ಖಾತರಿಪಡಿಸಲಿದೆ ಎಂದರು ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದ ಶಂಕೆಗಳನ್ನು ನಿವಾರಿಸಲು ಸಂಚಾರಿ ಪ್ರಯೋಗಾಲಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಭವಿಷ್ಣದಲ್ಲಿ ಗ್ರಾಹಕರಿಗೆ ಆನ್ಲೈನ್ನಲ್ಲಿ ದೂರು ದಾಖಲಿಸುವ ವ್ಹವಸ್ಥೆಯನ್ನು ಒದಗಿಸಲಾಗುವುದು ಎಂದು ಸಚವರು ಭರವಸೆ ನೀಡಿದರು

ಅಮಿತ್ ಷಾ ನಾಯಕತ್ವದಲ್ಲಿ ಬಿಜೆಪಿ ದೇಶಾದ್ಯಂತ ಗಮನಾರ್ಹವಾಗಿ ವಿಸ್ತರಣೆ ಕಂಡಿದ್ದು ಷಾ ಅವರ ಉತ್ತಾಹ ಕಠಿಣ ಶ್ರಮ ಪಕ್ಷದ ಶ್ರಮುಖ ಆಸ್ತಿಗಳಾಗಿವೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಪರಿಯಾಣ ರಾಜ್ಲಗಳೂ ಸೇರಿದಂತೆ ವಿವಿಧ ರಾಜ್ಲಗಳು ಇಂಧನಗಳ ಮೇಲಿನ ವ್ಲಾಟ್ ತೆರಿಗೆಯನ್ನು ತ್ಗುಸಿದ್ದವು ಆದರೆ ದೆಹಲಿ ಸರ್ಕಾರ ತೆರಿಗೆ ತಗ್ಗಿಸಲು ನಿರಾಕರಿಸಿತು ಇದರ ಪರಿಣಾಮ ದೆಹಲಿಯಲ್ಲಿ ನೆರೆಯ ರಾಜ್ಯಗಳಿಗಿಂತ ಇಂಧನಗಳ ಬೆಲೆ ದುಬಾರಿಯಾಗಿದೆ ಇಂಧನಗಳ ಮೇಲಿನ ತೆರಿಗೆಯನ್ನು ತಗ್ಗಿಸದಿರುವ ದೆಪಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಕ್ರಮವನ್ನು ದೆಪಲಿ ಬಿಜೆಪಿ ಫಟಕದ ಮನೋಜ್ ತಿವಾರಿ ತೀವ್ರವಾಗಿ ಟೀಕಿಸಿದ್ದಾರೆ ತಮ್ನ ಆಯ್ಲೆಯ ವಲಯಗಳಲ್ಲಿ ಉತ್ಪ್ಲತೆ ಸಾಧಿಸಲು ಅಗತ್ತವಿರುವ ಎಲ್ಲಾ ಗುಣಗಳನ್ನು ಮೇಳ್ಳೆಸಿಕೊಳ್ಳುವಂತೆ ಉಪರಾಷ್ಷಪತಿ ಎಂ ವೆಂಕಯ್ನಾಯ್ತು ಯುವಜನಾಂಗಕ್ಕೆ ಕರೆ ನೀಡಿದ್ದಾರೆ

ಕ್ರೊವೇಷಿಯಾದ ಉಪಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಮರೀಜಾ ಪೆಜ್ಜ ನೋವಿಕ್ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಸಭೆ ನಡೆಸಿದ ನಂತರ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇದಕ್ಕೂ ಮುನ್ನ ಇಬ್ಬರೂ ನಾಯಕರು ವ್ಯಾಪಾರ ಹೂಡಿಕೆ ಆರೋಗ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರವಾಸೋದ್ಲಮ ಹಾಗೂ ಸಂಸ್ಕತಿ ವಲಯದಲ್ಲಿ ಪರಸ್ವರ ಸಹಕಾರ ಹೆಚ್ಚಿಸುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚೆ ನಡೆಸಿದರು

ಮೂರು ದಿನಗಳ ಭಾರತ ಭೇಟಿಗಾಗಿ ಕ್ರೊವೇಷಿಯಾ ಉಪಪ್ರಧಾನಿ ಶನಿವಾರ ದೆಹಲಿಗೆ ಆಗಮಿಸಿದ್ದಾರೆ

ದುರಂತ ಘಟನೆಗೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತೀವ್ರ ದುಖ ವ್ಯಕ್ತಪಡಿಸಿದ್ದಾರೆ ಹಿಂದೂಮಹಾಸಾಗರದಲ್ಲಿ ಭವಿಷ್ಯದ ಸ್ಥಿರತೆ ಹಾಗೂ ಸಮ್ನದ್ಲಿಗಾಗಿ ಸಾಗರ ವಲಯ ಜಾಗೃತಿ ಅಂತರ್ ಕಾರ್ಯಾಚರಣೆಯಲ್ಲಿ ಸಹಭಾಗಿತ್ವ ಮಾನವೀಯ ನೆರವು ಹೆಚ್ಚಳ ಹಾಗೂ ವಿಪತ್ತು ಪರಿಹಾರ ಸಹಕಾರ ಬಲಗೊಳಿಸಲು ಭಾರತೀಯ ನೌಕಾಪಡೆ ಕರೆ ನೀಡಿದೆ

ಅಶೋಕ್ ಕುಮಾರ್ ಪ್ರಾದೇಶಿಕ ಭವಿಷ್ಕಕ್ಕೆ ಹಿಂದೂ ಮಹಾಸಾಗರ ಹಾಗೂ ಶಾಂತಿಯುತ ಸಮುದ್ರ ಪರಿಧಿ ಅತ್ಯಂತ ಅಗತ್ಯವಾಗಿದೆ ಎಂದರು ಕೇರಳದ ತ್ರೈಸ್ತ ಸನ್ನಾಸಿನಿ ಅತ್ನಾಚಾರ ಪ್ರಕರಣದ ಸಾಕ್ಷಿಯಾಗಿದ್ದ ಫಾದರ್ ಕುರಿಯಕೋಸ್ ಕತ್ತುತ್ತರ ಅವರು ಪಂಜಾಬ್ನ ಹೋಶಿಯಾರ್ಪುರ್ ಜೆಲ್ಲೆಯಲ್ಲಿ ನಿಗೂಢ ರೀತಿಯಲ್ಲಿ ಮೃತಪಟ್ಟಿರುವುದು ಪತ್ತೆಯಾಗಿದೆ

ಪ್ರಕರಣದಲ್ಲಿ ಕುರಿಕೋಸ್ ಅವರು ಕ್ರೈಸ್ತ ಸನ್ಯಾಸಿನಿಯ ಪರವಾಗಿ ಸಾಕ್ಷ್ಯ ನುಡಿದಿದ್ದರು

ಜಿ